ಮಧ್ಯಮ ಹಾಗೂ ದೀರ್ಘಾವಧಿಯ ಯೋಜನೆಗಳನ್ನು ಜಾರಿಗೆ ತರುವ ವಿಚಾರವನ್ನು ತಿಳಿಸಲಿದೆ ಎಂದು ಹೇಳಿದರು ಬೆಂಗಳೂರು ಬಸವನಗುಡಿ ಗವಿ ಗಂಗಾಧರೇಶ್ವರ ದೇವಾಲಯದಿಂದ ಆರಂಭವಾಗುವ ಪಾದಯಾತ್ರೆಗೆ ಕೇಂದ್ರ ಸಚಿವರಾದ ಅನಂತಕುಮಾರ ಪ್ರಕಾಶ ಜಾವ್ನೇಕರ್ ಸದಾನಂದಗೌಡ ಸೇರಿದಂತೆ ಇನ್ನಿತರ ಬಿಜೆಪಿ ಮುಖಂಡರು ಸಾರಥ್ಯ ವಹಿಸಲಿದ್ದಾರೆ ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಲಿಂಗಾನುಪಾತವನ್ನು ಸರಿ ಸಮವಾಗಿಸಲು ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವೆ ಮೇನಕಾ ಗಾಂಧಿ ಹೇಳಿದ್ದಾರೆ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೌಟುಂಬಿಕ ಸಲಹಾ ಕೇಂದ್ರಗಳ ಪದಾಧಿಕಾರಿಗಳು ಹಾಗೂ ಇತರೆ ಮಧ್ಯಸ್ಥದಾರರು ತಮ್ಮ ಕಾರ್ಯವನ್ನು ಕಟ್ಟುನಿಟ್ಟಾಗಿ ಕೈಗೊಂಡು ಮಕ್ಕಳ ಮಾರಾಟ ಬಾಲ್ಯವಿವಾಹ ಭೂಣಹತ್ಯೆ ಶಿಕ್ಷಣದ ಅರಿವು ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಪಾಲಕರಲ್ಲಿ ಅರಿವು ಮೂಡಿಸಬೇಕು ಎಂದು ತಿಳಿಸಿದರು ಮಕ್ಕಳು ಅಪೌಷ್ಷಿಕತೆಯಿಂದ ಬಳಲಬಾರದೆಂಬ ಉದ್ದೇಶದಿಂದ ಅಂಗನವಾಡಿ ಕೇಂದ್ರಗಳಲ್ಲಿ ಪೌಷ್ವಿಕ ಆಹಾರವನ್ನು ನೀಡಲಾಗುತ್ತಿದೆ ಮಕ್ಕಳು ಹಾಗೂ ಮಹಿಳೆಯರ ಮಾರಾಟದಂತ ಘಟನೆಗಳು ಇಂದಿಗೂ ಸಮಾಜದಲ್ಲಿ ನಡೆಯುತ್ತಿರುವುದು ವಿಷಾದನೀಯ ಇದನ್ನು ತಡೆಗಟ್ಟಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ವತಿಯಿಂದ ಎಲ್ಲ ತ್ರಮ ಕೈಗೊಳ್ಳಲಾಗುತ್ತಿದ್ದು ವಿವಿಧ ಕಾರ್ಯತ್ರಮಗಳ ಮೂಲಕ ಪಾಲಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು

ಮುಂಬರುವ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲೆಯ ಮತದಾರರ ಅಂತಿಮ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಎಸ್ ಜಿಯಾವುಲ್ಲಾ ಪ್ರಕಟಿಸಿದ್ದಾರೆ

ಮುಂಬರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆ

ವಿಮಾನಯಾನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುತ್ರೀ ಉಷಾ ಪದಿ ಪಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ ಪ್ರತಿ ನಾಗರಿಕ ವಿಮಾನದಲ್ಲಿ ಸಂಚಾರಿಸುವುದು ತಮ್ಮ ಧ್ಯೆಯವಾಗಿದೆ ಎಂದರು

ಎಸ್ ಡಬ್ಲ್ಯೂ ಸಂಸ್ಥೆ

ಡಬ್ಲ್ಯೂ ಮತ್ತು ಟ್ರೂಜೆಟ್ ಸೈ ಫಾರ್ ಆಲ್ ಎಂಬ ದೃಷ್ಟಿಕೊನ ಹೊಂದಿವೆ ಎಂದರು ಭಾರತೀಯ ರೈಲ್ವೆ ಇಲಾಖೆ ಟಿಕೆಟ್ಗಳಲ್ಲಿ ಕನ್ನಡ ಭಾಷೆ ಬಳಕೆಗೆ ವಿಶೇಷ ಆದ್ದತೆ ನೀಡಿದ್ದು ಕನ್ನಡ ಭಾಷೆ ಒಳಗೊಂಡ ಟಕೇಟ್ಗಳನ್ನು ಇಂದಿನಿಂದ ಪ್ರಯಾಣಿಕರಿಗೆ ವಿತರಿಸಲಿದೆ ಕನ್ನಡ ಭಾಷೆಯ ಟಿಕೇಟ್ ವಿತರಣೆ ಕುರಿತು ಬೆಂಗಳೂರು ಮೈಸೂರು ಹಾಗೂ ಪುಬ್ಲಳ್ಳ ರೈಲು ನಿಲ್ದಾಣಗಳಲ್ಲಿ ನಿನ್ನೆ ಕೈಗೊಂಡ ಪ್ರಯೋಗ ಯಶಸ್ವಿಯಾಗಿದ್ದು

ಸಧ್ಯ ಮುಂಗಡ ರಹಿತ ದ್ವಿತೀಯ ದರ್ಜೆ ಟಕೆಚ್ಗಳಲ್ಲಿ ಮಾತ್ರ ಕನ್ನಡ ಬಳಸಲಾಗುತ್ತಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ತಿಳಿಸಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದ ಶ್ರತಿ ಜಿಲ್ಲೆಯನ್ನು ಸಮಗ್ರ ಅಭಿವೃದ್ಧಿಯತ್ತ ಕೊಂಡೊಯ್ಯಲಾಗುತ್ತಿದ್ದು ರಾಮನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ನೀರಾವರಿ ಯೋಜನೆಗೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ

ನಾಡಿನಾದ್ಯಂತ ಇಂದು ಹೋಳ ಹಬ್ಬ ಆಚರಿಸಲಾಗುತ್ತದೆ ರತಿ ಮನ್ನಥರ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗುವುದು ಕಾಮ ದಹನದ ನಂತರ ಬಣ್ಣದೋಕುಳಿ ಆಡುವರು ಅನಿಷ್ಷವನ್ನೆಲ್ಲಾ ಸುಟ್ಟು ಭಸ್ತ ಮಾಡುವ ಮೂಲಕ ಎಲ್ಲರೂ ಒಟ್ನಾಗಿ ಮನಸ್ತಾಪ ಮರೆತು ಜೊತೆಯಾಗಿ ಸುಖ ಆನಂದದಲ್ಲಿ ಸಹಭಾಗಿಗಳಾಗುವ ಶುಭ ಸಂದರ್ಭ ಇದಾಗಿದೆ ಪ್ರೀತಿ ಏಕತೆ ಸೋದರತ್ವದ ಸಂದೇಶವನ್ನು ಹೋಳಿ ಸಾರುತ್ತದೆ

ಹೋಳ ಹುಣ್ಣಿಮೆಯ ಪ್ರಯುಕ್ತ ನಿನ್ನೆ ಚಿಕ್ಕಬಳ್ಳಾಮರ ತಾಲೂಕಿನ ಬಾರ್ಲಹಳ್ಳಯ ಶ್ರೀ ಜಾಲಾರಿ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮ ರಥೋತ್ವವ ಮತ್ತು ಜಾತ್ರಾ ಮಹೋತ್ವವ ನಡೆಯಿತು

ಯಾವಗಲ್ ರಾಯಚೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ ಈಗ ಚುಟುಕು ಸುದ್ದಿ ಗದಗ್ ನಗರದ ಕಳಸಾಪೂರ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ಒಳ ತ್ರೀಡಾಂಗಣವನ್ನು ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಎಚ್

ಚಿಕ್ಕಬಳ್ಳಾಮರ ಜಿಲ್ಲಾಡಳತ ಜಿಲ್ಲಾ ಪಂಚಾಯತ್ ಹಾಗೂ ಪ್ರವಾಸೋದ್ದಮ ಇಲಾಖೆ ಸಹಯೋಗದಲ್ಲಿ ನಾಡಿದ್ದು ನಂದಿಹಬ್ಬ ಎಂಬ ವಿಶಿಷ್ಟ ಕಾರ್ಯಕ್ರಮ ನಡೆಯಲಿದೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯುಂದ ನಿರ್ಮಿಸುತ್ತಿರುವ ಯಾತ್ರಿ ನಿವಾಸಗಳಿಗೆ ಜಲ ಸಂಪನ್ಮೂಲ ಖಾತೆ ಸಚಿವ ಎಂ

ಪಾಟೀಲ್ ನಿನ್ನೆ ಶಂಕುಸ್ಥಾಪನೆ ನೆರವೇರಿಸಿದರು